ಪ್ರಕ್ರಿಯೆ ವೆಬ್ಕಾಸ್ಟ್ ಮಾಡಲಿರುವ ಚುನಾವಣಾ ಆಯೋಗ

ವರ್ಷಕ್ಕೆ ಹೋಲಿಸಿದರೆ ರಿಟರ್ನ್ಸ್ ಸಲ್ತಿಕೆ ಪ್ರಮಾಣ ಗಣನೀಯ ಹೆಚ್ಚಳ ನೇರ ತೆರಿಗೆಗಳ ಕೇಂದ್ರೀಯ ಮಂಡಳಿ ಅಧ್ಯಕ್ಷರ ಹೇಳಿಕೆ

ಹಾದುಹೋಗಲಿರುವ ಗಜಾ ಚಂಡಮಾರುತ

ಮಹಿಳೆಯರ ವಿಶ್ವ ಬಾಕ್ಷಿಂಗ್ ಚಾಂಪಿಯನ್ಶಿಪ್ ದೆಹಲಿಯಲ್ಲಿ ಇಂದಿನಿಂದ ಆರಂಭ

ಅಲ್ಲದೆ ಅವರು ಮೊದಲ ಭಾರತ ಸಿಂಗಾಪುರ್ ಹಾಕಥಾನ್ನಲ್ಲಿ ವಿಜಯಿ ಆದವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಹಾಕಥಾನ್ ಸ್ಪರ್ಧೆಯಲ್ಲಿ ಎರಡೂ ದೇಶಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಪ್ರಧಾನಮಂತ್ರಿಯವರು ಮಧ್ಯಾಹ್ನ ಪೂರ್ವ ಏಷ್ಯಾ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ

ಪೂರ್ವ ಏಷ್ಯಾ ಶೃಂಗಸಭೆ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎರಡು ದಿನಗಳ ಸಿಂಗಾಪುರ್ ಪ್ರವಾಸ ಮುಕ್ತಾಯಗೊಳಿಸಿ ಸ್ಸದೇಶಕ್ಕೆ ಹಿಂತಿರುಗಲಿದ್ದಾರೆ

ರಾವತ್ ತಿಳಿಸಿದ್ದಾರೆ ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆ ಖಾತ್ರಿ ಪ್ರಯತ್ನವಾಗಿ ಈ ಕ್ರಮ ಕೈಗೊಳ್ಳಲಾಗುವುದು ಎಂದು ನಿನ್ನೆ ಭೋಪಾಲ್ ನಲ್ಲಿ ಸುದ್ದಿಗಾರರಿಗೆ ತಿಳಿಸಿದರು

ಗೆಲುವಿನ ಅಂತರ ಒಂದು ಸಾವಿರಕ್ಕಿಂತ ಕಡಿಮೆಯಿದ್ದರೆ ಖುದ್ದಾಗಿ ಮರುಎಣಿಕೆ ನಡೆಸಬೇಕು ಎಂದು ಕೆಲವು ರಾಜಕೀಯ ಪಕ್ಷಗಳು ಸಲಹೆ ನೀಡಿವೆ ಹಾಗೂ ಮತಕೇಂದ್ರಗಳಲ್ಲಿ ಒಬ್ಬರು ಒಂದಕ್ಕಿಂತ ಹೆಚ್ಚು ಮತ ಚಲಾಯಿಸುವುದನ್ನು ಪತ್ತೆಹಚ್ಚಲು ಸಿಸಿಟಿವಿ ಅಳವಡಿಸಬೇಕು ಎಂದೂ ಪಕ್ಷಗಳು ಬೇಡಿಕೆ ಇಟ್ಟಿವೆ ಎಂದು ಮುಖ್ಯ ಆಯುಕ್ತರು ತಿಳಿಸಿದ್ದಾರೆ ಚುನಾವಣಾ ಆಯೋಗದಿಂದ ಇದೇ ಮೊದಲ ಬಾರಿಗೆ ಮಧ್ಯಪ್ರದೇಶದಲ್ಲಿ ದಿವ್ಯಾಂಗರು ಹಾಗೂ ವಿಶೇಷಚೇತನರ ಮತದಾನಕ್ಕೆ ಸಹಾಯ ಮಾಡಲು ವೀಕ್ಷಕರನ್ನು ನೇಮಿಸಲಾಗುವುದು ಎಂದು ರಾವತ್ ತಿಳಿಸಿದರು ದೇಶದ ಹಲವೆಡೆ ಉನ್ತತ ಶಿಕ್ಷಣಕ್ಕಾಗಿ ತೆರಳಿರುವ ತಮ್ಮ ರಾಜ್ಯದ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ರಾಷ್ಟ್ರದ ಹತ್ತು ಪ್ರಮುಖ ನಗರಗಳಲ್ಲಿ ಸಂಪರ್ಕ ಅಧಿಕಾರಿಗಳನ್ನು ನೇಮಿಸಲು ಜಮ್ಮು ಮತ್ತು ಕಾಶ್ಮೀರ ಸರ್ಕಾರ ನಿರ್ಧರಿಸಿದೆ ರಾಜ್ಯಪಾಲ ಸತ್ಯಪಾಲ್ ಮಲಿಕ್ ನೇತೃತ್ವದಲ್ಲಿ ನಡೆದ ರಾಜ್ಯ ಆಡಳಿತ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ನವದೆಹಲಿ ನೋಯ್ಡಾ ಚಂಡೀಘರ್ ಅಲಿಫರ್ ಭೋಪಾಲ್ ಪುಣೆ ಹೈದರಾಬಾದ್ ಬೆಂಗಳೂರು ಚೆನ್ನೈ ಮತ್ತು ಜೈಪುರ್ಗಳಲ್ಲಿ ಈ ಸಂಪರ್ಕಾಧಿಕಾರಿಗಳನ್ನು ನೇಮಿಸಲಾಗುವುದು ಎಂದು ಅಧಿಕೃತ ವಕ್ತಾರರು ಮಾಹಿತಿ ನೀಡಿದ್ದಾರೆ ರಾಷ್ಟ್ರಪತಿ ರಾಮನಾಥ ಕೋವಿಂದ್ ಅವರು ಬಿಹಾರಕ್ಕೆ ಇಂದು ಭೇಟಿ ನೀಡಲಿದ್ದಾರೆ ಕೋವಿಂದ್ ಅವರು ಸಮಷ್ಟಿ ಪುರ ಮತ್ತು ಪಾಣ್ನಾದಲ್ಲಿ ನಡೆವ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ ಸಮಷ್ಟಿಪುರದ ಪೊಸಾದಲ್ಲಿನ ಡಾ ರಾಜೇಂದ್ರ ಪ್ರಸಾದ್ ಕೇಂದ್ರೀಯ ಕೃಷಿ ವಿಶ್ವವಿದ್ಯಾಲಯದ ಪ್ರಥಮ ಫ ಟಿಕೋತ್ಪವವನ್ನುದ್ದೇಶಿಸಿ ರಾಷ್ಟಪತಿ ಭಾಷಣ ಮಾಡಲಿದ್ದಾರೆ ಅವರು ಪಾಣ್ವಾದ ಎನ್ ಐ

ಯ ಲನೇ ಘಟಿಕೋತ್ವವ ಉದ್ದೇಶಿಸಿ ಸಹ ಭಾಷಣ ಮಾಡಲಿದ್ದಾರೆ ರಾಷ್ವಪತಿಗಳ ಭೇಟಿಯ ಹಿನ್ನೆ ಲೆಯಲ್ಲಿ ವ್ಯಾಪಕ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ದೇಶದಲ್ಲಿನ ಅಪೌಷ್ವಿಕಾಂಶ ಕೊರತೆ ನಿವಾರಣೆಗೆ ತಮ್ಮ ಸರ್ಕಾರ ಅಗ್ರ ಆದ್ಯತೆ ನೀಡಿದೆ ಎಂದು ಕೇಂದ್ರ ಆರೋಗ್ಯ ಸಚಿವ ಜೆ

ನಡ್ಡಾ ಹೇಳಿದ್ದಾರೆ

ದೇಶಾದ್ಯಂತ ಮಹಿಳೆಯರಲ್ಲಿ ಎದೆಹಾಲು ಉಣಿಸುವ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ಮಾತೃತ್ವ ಅಭಿಯಾನ ಕಾರ್ಯಕ್ರಮ ಜಾರಿಗೊಳಿಸಲಾಗಿದೆ ಅಲ್ಲದೆ ರಾಷ್ಟೀಯ ಬಾಲ ಸ್ವಾಸ್ತ್ಯ ಮತ್ತು ರಾಷ್ವೀಯ ಕಿಶೋರ ಸ್ವಾಸ್ಥ್ಯ ಕಾರ್ಯಕ್ರಮಗಳ ಮೂಲಕ ಮಕ್ಕಳು ಹಾಗು ಅಪ್ರಾಪ್ತರಲ್ಲಿನ ಪೌಷ್ಟಿಕಾಂಶ ಕೊರತೆ ಪತ್ತೆಹಚ್ಚಿ ಅದರ ನಿವಾರಣೆಗೆ ವ್ಯವಸ್ಠಿತ ಪ್ರಯತ್ನಗಳನ್ನು ನಡೆಸಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ ಇಂದು ಜಾರ್ಖಂಡ್ ಸಂಸ್ದಾಪನಾ ದಿನ ಆ ರಾಜ್ಯಾದ್ಯಂತ ಆಚರಣೆ ಮಾಡಲಾಗುತ್ತಿದೆ

ತ್ರಿಪುರಾ ಹೈಕೋರ್ಟ್ನ ನೂತನ ಮುಖ್ಯ ನ್ಯಾಯಮೂರ್ತಿಯಾಗಿ ನ್ಯಾಯಮೂರ್ತಿ ಸಂಜಯ್ ಕರೋಲ್ ನಿನ್ನೆ ಪ್ರಮಾಣವಚನ ಸ್ವೀಕರಿಸಿದರು ಅಗರ್ತಲಾದ ರಾಜಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಕಪ್ತಾನ್ ಸಿಂಗ್ ಸೋಲಂಕಿ ಅವರು ಕರೋಲ್ ಅವರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಿದರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬಿಪ್ಲಬ್ ಕುಮಾರ್ ದೇವ್ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಹಾಗು ಸಚಿವರು ಉಪಸ್ಥಿತರಿದ್ದರು ನ್ಯಾಯಮೂರ್ತಿ ಕರೋಲ್ ಅವರು ಈ ಮೊದಲು ಹಿಮಾಚಲ ಪ್ರದೇಶದ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದರು ತ್ರಿಪುರಾ ಹೈಕೋರ್ಟ್ನ ಸಿಜೆಯಾಗಿದ್ದ ಅಜಯ್ ರಸ್ತೋಗಿ ಅವರಿಗೆ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾಗಿ ಬಡ್ತಿ ನೀಡಲಾಗಿದೆ

ಕಳೆದ ವರ್ಷಕ್ಕೆ ಹೋಲಿಸಿದರೆ ರಿಟರ್ನ್ಸ್ ಸಲ್ಲಿಕೆ ಪ್ರಮಾಣ ಶೇ

ದೆಹಲಿಯಲ್ಲಿ ನಿನ್ನೆ ಅಂತಾರಾಷ್ಟೀಯ ವ್ಯಾಪಾರ ಮೇಳದಲ್ಲಿ ಸಿಬಿಡಿಟಿ ಮಳಿಗೆ ಉದ್ಘಾಟಿಸಿ ಮಾತನಾಡಿದ ಅವರು ಸ್ವಯಂ ಪ್ರೇರಿತವಾಗಿ ಅದಾಯ ತೆರಿಗೆ ರಿಟರ್ನ್ಬ್ ಸಲ್ಲಿಸುವವರ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದೆ ಕಳೆದ ವರ್ಷ ಒಟ್ನು ಕೋಟಿ ಆದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಕೆಯಾಗಿದ್ದವು ಎಂದರು

ನೋಟು ಅಮಾನ್ಯೀಕರಣದಿಂದ ತೆರಿಗೆ ಜಾಲ ವಿಸ್ತರಣೆಯಾಗಲು ಸಹಕಾರಿಯಾಗಿದೆ ಎಂದು ಅವರು ಹೇಳಿದರು

ಹವಾಮಾನ ಇಲಾಖೆ ಅಧಿಕಾರಿಗಳ ಪ್ರಕಾರ ಅದು ನಾಗಪಟ್ವಣಂ ಸುತ್ತ ಅಂದರೆ ಕಡಲೂರು ಮತ್ತು ಪಂಬನ್ ನಡುವೆ ಹಾದುಹೋಗುವ ಸಾಧ್ಯತೆ ಇದೆ

ಹಲವು ಜಿಲ್ಲೆಗಳಲ್ಲಿ ಚಂಡಮಾರುತದಿಂದಾಗಿ ವ್ಯಾಪಕ ಪರಿಣಾಮಗಳಾಗುವ ಸಾಧ್ಯತೆ ಇದ್ದು ಶಿಕ್ಷಣ ಸಂಸ್ಥೆಗಳಿಗೆ ರಜೆ ಘೋಷಿಸಲಾಗಿದೆ ಇಂದು ನಡೆಯಬೇಕಿದ್ದ ಹಲವು ಪರೀಕ್ಷೆಗಳನ್ನು ವಿಶ್ವವಿದ್ಯಾಲಯಗಳು ಮುಂದೂಡಿವೆ ಬ್ರಿಟನ್ ಮತ್ತು ಐರೋಪ್ಯ ಒಕ್ಕೂ ಟದ ನಡುವಿನ ಕರಡು ವಾಪಸಾತಿ ಒಪ್ಪಂದಕ್ಕೆ ಬ್ರಿಟನ್ನಿನ ಕೇಂದ್ರ ಸಂಪುಟ ಅನುಮೋದನೆ ನೀಡಿದೆ ಪ್ರಧಾನಮಂತ್ರಿ ಥೇರೆಸಾ ಮೇ ಬ್ರೆಕ್ಸಿಟ್ ಪ್ರಗತಿ ಹಾದಿಯಲ್ಲಿ ಇಂದೊಂದು ನಿರ್ಣಾಯಕ ಹೆಜ್ಜೆಯಾಗಿದೆ ಮತ್ತು ಇದು ಮುಂದಿನ ದಿನಗಳಲ್ಲಿ ಒಪ್ಪಂದ ಅಂತಿಮಗೊಳಿಸಲು ಅನುವು ಮಾಡಿಕೊಡಲಿದೆ ಎಂದು ಹೇಳಿದ್ದಾರೆ ಆದರೆ ಮುಂಚೂಣಿಯಲ್ಲಿರುವ ಬ್ರೆಕ್ಪೈಟರ್ ಜಾಕೋಬ್ ರೀಸ್ಮೊಗ್ ಈ ಒಪ್ಪಂದವನ್ನು ಕೊಳಿತ ಒಪ್ಪಂದ ಎಂದು ಬಣ್ಣಿಸಿದ್ದಾರೆ ಕರದು ವಾಪಸ್ಪಾತಿ ಒಪ್ಪಂದವನ್ನು ಪ್ರಕಟಿಸಲಾಗಿದ್ದು ಅದರ ಜೊತೆಗೆ ಯು ಕೆ ಮತ್ತು ಐರೋಪ್ಯ ಒಕ್ಕೂ ಟದ ಭವಿಷ್ಯದ ಸಂಬಂಧಗಳ ಬಗ್ಗೆ ಸಂಕ್ವಿಪ್ತ ವಿವರಣೆ ನೀಡಲಾಗಿದೆ ಸಂಪುಟದ ನಿರ್ಧಾರ ಈ ತಿಂಗಳಾಂತ್ಯದಲ್ಲಿ ಬ್ರುಸೆಲ್ಸ್ನಲ್ಲಿ ನಡೆಯಲಿರುವ ಐತಿಹಾಸಿಕ ಐರೋಪ್ಯ ಒಕ್ಕೂಟ ಮತ್ತು ಬ್ರಿಟನ್ ನಡುವಿನ ಶೃಂಗಸಭೆಯಲ್ಲಿ ಒಪ್ಪಂದ ಅಂತಿಮಗೊಳಿಸಲು ಹಾದಿ ಸುಗಮಗೊಳಿಸಿದೆ ಐರೋಪ್ಯ ಒಕ್ಕೂ ಟದ ಬ್ರೆಕ್ಬಿಟ್ ನೇತೃತ್ವವಹಿಸಿರುವ ಗುಯ್ ವೆರೋಸ್ವಾಡ್ ಬ್ರೆಕ್ಸಿಟ್ ಒಪ್ಪಂದದಿಂದಾಗಿ ಐರೋಪ್ಯ ಒಕ್ಕೂಟ ಮತ್ತು ಬ್ರಿಟನ್ ನಡುವಿನ ಒಪ್ಪಂದ ಇನ್ನಷ್ಟು ಹತ್ತಿರವಾಗಲಿದೆ ಮತ್ತು ನಾಗರಿಕ ಹಿತರಕ್ಷಣೆಯಾಗಲಿದೆ ಎಂದು ಹೇಳಿದ್ದಾರೆ ನೂತನ ಪ್ರಧಾನಿ ಮಹಿಂದಾ ರಾಜಪಕ್ಷ ಅವರ ಸರ್ಕಾರದ ವಿರುದ್ದ ಸಂಸತ್ ಅಂಗೀಕರಿಸಿದ್ದ ಅವಿಶ್ವಾಸ ನಿರ್ಣಯವನ್ನು ಶ್ರೀಲಂಕಾ ಅಧ್ಯಕ್ಷ ಮೈತ್ರಿಪಾಲ ಸಿರಿಸೇನಾ ತಿರಸ್ಕ ರಿಸಿದ್ದಾರೆ ಸ್ಸೀಕರ್ ಕರು ಜಯಸೂರ್ಯ ಅವರಿಗೆ ಪತ್ರ ಬರೆದು ಅವಿಶ್ವಾಸ ನಿರ್ಣಯ ಮಂಡನೆ ವೇಳೆ ನಿಯಮಗಳನ್ನು ಪಾಲಿಸಿಲ್ಲ ಎಂದು ಹೇಳಿದ್ದಾರೆ

ಆದರೆ ಎರಿಟ್ರೆಯಾ ಎಲ್ಲ ಆರೋಪಗಳನ್ನು ನಿರಾಕರಿಸಿತ್ತು ಬ್ರಿಟನ್ ಮಂಡಿಸಿದ ನಿರ್ಬಂಧ ತೆರವು ಪ್ರಸ್ತಾವವನ್ನು ಅಮೆರಿಕಾ ಮತ್ತಿತರ ರಾಷ್ಟಗಳು ಬೆಂಬಲಿಸಿದ್ದವು

ಮೇರಿಕೋಮ್ ಚಾಂಪಿಯನ್ಶಿಪ್ನಲ್ಲಿ ಐತಿಹಾಸಿಕ ಚಿನ್ನ ಗೆಲ್ಲುವು ಗುರಿ ಹೊಂದಿದ್ದಾರೆ

ಭಾರತ ವನಿತೆಯರ ತಂಡ ಈಗಾಗಲೇ ಮೊದಲೆರದು ಪಂದ್ಯಗಳನ್ನು ಜಯಿಸಿದೆ